ಇದರಲ್ಲಿ ಮಹಾತ್ನ ಗಾಂಧಿಯವರು ಆಧ್ಯಾತ್ಮಿಕತೆಯ ಬಗ್ಗೆ ಮಾತನಾಡಿದ್ದಾರೆ

ಆಕಾಶವಾಣಿಯಲ್ಲಿಂದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ತಮ್ನ ಅನಿಸಿಕೆ ಹಂಚಿಕೊಂಡ ಅವರು ದೇಶದ ಕೃಷಿವಲಯ ರೈಶರು ಮತ್ತು ಗ್ರಾಮಗಳು ಆತ್ಪ ನಿರ್ಭರ ಭಾರತದ ಮೂಲ ಎಂದರು ಈಗಿನ ಕೊರೋನಾ ಬಿಕ್ಕಟ್ಟಿನ ಅವಧಿಯಲ್ಲೂ ಕೃಷಿ ವಲಯ ದ್ವಢವಾಗಿದೆ ರೈತರಿಗೆ ಅನೇಕ ನಿರ್ಬಂಧಗಳಿಂದ ಮುಕ್ತಿ ದೊರೆತಿದೆ ಮತ್ತು ಅನೇಕ ಮಿಥ್ಲಗಳಿಂದ ಹೊರಬರುವಂತಾಗಿದೆ ಎಲ್ಲಿಯಾದರೂ ಯಾರಿಗಾದರೂ ತಮ್ಮ ಹಣ್ಣು ತರಕಾರಿಗಳನ್ನು ಮಾರಾಟ ಮಾಡುವ ಅಧಿಕಾರ ದೊರೆತಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಕ್ಬಷಿ ವಲಯದಲ್ಲಿ ನಾವೀನ್ಗತೆ ಅಗತ್ನವಿದೆ ಎಂದು ಒತ್ತಿ ಹೇಳಿದ ಮೋದಿ ಮಣಿಪುರದ ರ್ನೈತ ಮಹಿಳೆ ಬಿಜಯ್ಶಾಂತಿ ಅವರ ಕಮಲ ಕ್ಬಷಿಯ ಬಗ್ಗೆ ವಿವರಿಸಿದರು ಕತೆ ಹೇಳುವ ಕಲೆ ಭಾರತೀಯ ಸಂಸ್ಕತಿಯ ಭಾಗ ಎಂದು ಮೆಲುಕುಹಾಕಿದ ಅವರು ಹಿಂದಿನ ದಿನಗಳಲ್ಲಿ ದೊಡ್ಡವರು ಕತೆ ಹೇಳುತ್ತಾ ಮಕ್ಕಳಲ್ಲಿ ಹೊಸ ಸ್ಪೂರ್ತಿ ತುಂಬುತ್ತಿದ್ದರು ಎಂದರು

ಸ್ನಾತಂತ್ರ್ಣ ಹೋರಾಟಗಾರ ಭಗತ್ಸಿಂಗ್ ಜನ್ನದಿನ ನಾಳೆ ಎಂದು ನೆನಪು ಮಾಡಿಕೊಂಡು ಅವರ ಶೌರ್ಯ ಸಾಹಸಗಳನ್ನು ಕೊಂಡಾಡಿದರು ಮುಂಬರುವ ದಿನಗಳಲ್ಲಿ ನವಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡಿದ ಧೀಮಂತರನ್ನು ದೇಶ ಸ್ಪರಿಸಲಿದೆ ಎಂದು ಅವರು ಹೇಳಿದರು

ಈ ಮಹನೀಯರು ಹೆಮ್ಮೆ ಪಡುವಂತಹ ರಾಷ್ಷ ನಿರ್ಮಾಣ ಮಾಡುವ ಮೂಲಕ ಅವರ ಕನಸುಗಳನ್ನು ಸಂಕಲ್ಪವಾಗಿಸೋಣ ಎಂದು ಪ್ರಧಾನಿ ಕರೆ ನೀಡಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈಶಾನ್ಯ ಪ್ರದೇಶದ ಸಂಸ್ಕೃತಿ ವಿಶಿಷ್ಟವಾಗಿದೆ ಇಲ್ಲಿನ ಜನರು ಅದನ್ನು ಸಂರಕ್ಷಿಸಿದ್ದಾರೆ

ಈ ಪ್ರದೇಶದಲ್ಲಿ ಮೂಲಸೌಕರ್ಯ ಅಭವೃದ್ಧಿಗೆ ನರೇಂದ್ರ ಮೋದಿ ಸರ್ಕಾರ ಗಮನ ಹರಿಸಿದ್ದು ಭವಿಷ್ಯದಲ್ಲಿ ವಿಶ್ವ ಪ್ರವಾಸೋದ್ಯಮದ ಪ್ರಮುಖ ತಾಣವಾಗಿರಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಬಳಿಕ ಮಾತನಾಡಿದ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಕೋರೊನಾ ಬಿಕ್ಕಟ್ಟಿನ ಅವಧಿ ನಂತರ ಈಶಾನ್ಯ ಭಾರತದ ಸುವರ್ಣಯುಗ ಆರಂಭವಾಗಲಿದ್ದು ಭಾರತದ ಮೆಚ್ಚಿನ ಪ್ರವಾಸಿ ಮತ್ತು ವ್ಯಾಪಾರ ತಾಣವಾಗಲಿದೆ ಎಂದರು ಇಂದು ವಿಶ್ವ ಪ್ರವಾಸೋದ್ಯಮ ದಿನ ಪ್ರವಾಸೋದ್ಯಮ ಮತ್ತು ಗ್ರಾಮೀಣಾಭಿವೃದ್ಧಿ ವಿಷಯ ಆಧರಿಸಿ ಏರ್ಪಡಿಸಲಾದ ವರ್ಚುಯಲ್ ಸಭೆಯಲ್ಲಿ ಕೇಂದ್ರ ಪ್ರವಾಸೋದ್ಯಮ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಅವರೊಂದಿಗೆ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ಪ್ರಧಾನ್ ಪ್ರವಾಸೋದ್ಯಮ ಸಚಿವಾಲಯದ ವಿನೂತನ ಉಪಕ್ರಮ ದೇಖೋ ಅಪ್ನಾ ದೇಶ್ ಸ್ಥಳೀಯ ಪರಂಪರೆ ಮತ್ತು ಪ್ರವಾಸೋದ್ಯಮ ತಾಣಗಳಿಗೆ ಉತ್ತೇಜನ ನೀಡುತ್ತಿದೆ ಎಂದರು ಭಾರತದ ಶ್ರೀಮಂತ ಸಂಸ್ಟತಿ ಇತಿಹಾಸ ಮತ್ತು ಪೂಚೀನ ವಾಸ್ತುಶಿಲ್ಪ ಪ್ರವಾಸೋದ್ಯಮಕ್ಕೆ ವಿಮಲ ಅವಕಾಶ ನೀಡಿದೆ ಎಂದರು ಇಡೀ ವಿಶ್ವವನ್ನು ಜಾಗತಿಕ ಹಳ್ಳಿಯಾಗಿಸುವಲ್ಲಿನ ಅಂತರ್ಜಾಲ ಪಾತ್ರದ ಬಗ್ಗೆ ಮಾತನಾಡುತ್ತಾ ಭಾರತ ಜಾಗತಿಕ ಪ್ರವಾಸೋದ್ಯಮ ತಾಣವಾಗಿ ಹೊರಹೊಮ್ಬುವಲ್ಲಿ ತಂತ್ರಜ್ಙಾನವನ್ನು ಪರಿಣಾಮಕಾರಿಯಾಗಿ ಬಳಸುವಂತೆ ಕರೆ ನೀಡಿದರು

ರ್ಟೆಲ್ಲೆ ಖಾತೆ ಸಚಿವ ಪಿಯೂಷ್ ಗೋಯಲ್ ಈ ಯೋಜನೆಗಳ ಪ್ರಗತಿ ಪರಿಶೀಲಿಸುತ್ತಿದ್ಲ ಈ ರಾಜ್ಯಗಳ ವಲಸೆ ಕಾರ್ಮಿಕರಿಗೆ ಉದ್ಯೋಗಾವಕಾಶ ಸ್ಟಜಿಸುವ ಬಗ್ಗೆ ನಿಗಾವಹಿಸಿದ್ದಾರೆ

ಪ್ರತಿ ಜಿಲ್ಲೆಯಲ್ಲಿ ನೋಡಲ್ ಅಧಿಕಾರಿಯನ್ನು ರೈಲ್ವೆ ನೇಮಿಸಿದೆ ನಿರ್ಮಾಣ ಮತ್ತು ನಿರ್ವಹಣೆ ಕಾಮಗಾರಿ ಹಳಿಗಳ ಸ್ವಚ್ವತೆ ರೈಲ್ವೆ ಇಲಾಖೆಗೆ ಸೇರಿದ ಭೂಮಿಯಲ್ಲಿ ಸಸಿ ನೆಡುವಿಕೆ ಸೇರಿದಂತೆ ವಿವಿಧ ಕಾರ್ಯಗಳ ಬಗ್ಗೆ ಅಧಿಕಾರಿಗಳು ನಿಗಾ ವಹಿಸುತ್ತಿದ್ದಾರೆ

ಪೋಷಣ್ ಅಭಿಯಾನದ ಅಂಗವಾಗಿ ನೆಹರು ಯುವಕೇಂದ್ರ ಸಂಘಟನೆ ಎನ್ವೈಕೆಎಸ್ ಒಟ್ಟು ಒಂದು ಲಕ್ಷಕ್ನೂ ಹೆಚ್ಚು ಚಟುವಟಿಕೆಗಳನ್ನು ಹಮ್ನಿಕೊಂಡಿದೆ

ಶಿಕ್ಷಣ ಆರೋಗ್ಯ ಹಾಗೂ ನೈರ್ಮಲ್ಲ ಪರಿಸರ ಸಾಮಾಜಿಕ ವಿಷಯಗಳ ಬಗ್ಗೆ ಜಾಗ್ಬತಿ ಮಹಿಳಾ ಸಬಲೀಕರಣ ಹಾಗೂ ಸಾರ್ವಜನಿಕ ಶಿಕ್ಷಣ ಸೇರಿದಂತೆ ದೇಶವನ್ನು ಬಲವರ್ಧನೆಗೊಳಿಸುವ ಚಟುವಟಿಕೆಗಳಲ್ಲಿ ಯುವ ಸ್ನಯಂಸೇವಕರು ಸಕ್ರಿಯವಾಗಿ ತಮ್ನನ್ನು ತೊಡಗಿಸಿಕೊಂಡಿದ್ದಾರೆ ಎಂದು ಯುವ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಡೆನ್ಲಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡಿಕ್ಸನ್ ನಾಳೆ ವರ್ಚುಯಲ್ ಸಭೆ ನಡೆಸಲಿದ್ದಾರೆ ಈ ವರ್ಚುಯಲ್ ಶ್ವಂಗಸಭೆ ಉಭಯ ನಾಯಕರು ದ್ವಿಪಕ್ಷೀಯ ಬಾಂಧವ್ಯ ಪರಾಮರ್ಶಿಸಿ ಬಲಪಡಿಸಿಕೊಳ್ಳಲು ಅವಕಾಶ ನೀಡಲಿದೆ ಅಂತಾರಾಷ್ಟೀಯ ಸೌರ ಮೈತ್ರಿಗೆ ಡೆನ್ನಾರ್ಕ್ ಸೇರಿಕೊಳ್ಳಲಿದೆ

ಸಮಯ ವಾತಾವರಣ ಪಂದ್ಯದ ಚೆಂಡುಗಳು ಹಾಗೂ ಕ್ರೀಡಾಂಗಣ ಎಲ್ಲವೂ ಈ ಬಾರಿ ಭಿನ್ನವಾಗಿವೆ ವೇಳಾಪಟ್ಟಿ ಬದಲಾಗಿದ್ದು ಮೇ ತಿಂಗಳಲ್ಲಿ ನಡೆಯಬೇಕಿದ್ದ ಟೂರ್ನಿ ಇದೀಗ ಸೆಪ್ಟೆಂಬರ್ನಲ್ಲಿ ನಡೆಯುತ್ತಿದ್ದು ಪವಾಮಾನದಲ್ಲೂ ಸಾಕಷ್ಟು ಬದಲಾವಣೆ ಕಾಣಬಹುದು

ಮಳೆಯಿಂದಾಗಿ ಆಟ ಸ್ವಗಿತಗೊಳ್ಳಬಾರದು ಎಂಬ ಕಾರಣಕ್ಕೆ ಮುಖ್ಯ ಕ್ರೀಡಾಂಗಣಕ್ಕೆ ಮೇಲ್ಟಾವಣಿ ಒದಗಿಸಲಾಗಿದೆ